ಭಾರತ ಬಾಂಗ್ಲಾದೇಶ ನಡುವಿನ ಪ್ಲೆಪ್ಲೆನ್ ನಿರ್ಮಾಣ ಯೋಜನೆಗೆ ವಿಡಿಯೋ ಕಾನ್ತರೆನ್ಸಿಂಗ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಾಂಗ್ಲಾದೇಶ ಪ್ರಧಾನಿ ಶೇಕ್ ಹಸೀನಾ ಇಂದು ಪಸಿರು ನಿಶಾನೆ

ಭಾರತದಲ್ಲಿ ಬಂಡವಾಳ ಹೂಡಿಕೆ ಮಾಡುವಂತೆ ಮಾಲ್ಲಾ ಉದ್ದಮಿಗಳಿಗೆ ಉಪ ರಾಷ್ಷಪತಿ ಎಂ

ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಪ್ರಾದೇಶಿಕ ನೇತ್ರ ವಿಜ್ಞಾನ ಕೇಂದ್ರ ನಿರ್ಮಾಣಕ್ಕೂ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಸಾರ್ವಜನಿಕ ರ್ಕಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ನರೇಂದ್ರ ಮೋದಿ ಅವರು ಪೂರ್ವ ಭಾರತಕ್ಕೆ ಪ್ರವೇಶ ದ್ವಾರವಾಗಿರುವ ವಾರಣಾಸಿಯ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ

ಐಡಿಪಿಎಸ್ ಯೋಜನೆಗಳಲ್ಲಿ ನೇತಾಡುವ ಕೇಬಲ್ಗಳನ್ನು ವಾರಣಾಸಿ ನಗರದಲ್ಲಿ ಅಳವಡಿಸಲಾಗುವುದು ಎಂದರು ವಾರಣಾಸಿ ಸುಂದರ ಹಾಗೂ ಸ್ವಚ್ಛ ನಗರವಾಗಿ ಬದಲಾಗಿದೆ

ಆಕಾಶವಾಣಿಯೊಂದಿಗೆ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಈ ಯೋಜನೆಯಿಂದ ಎರಡೂ ದೇಶಗಳ ನಡುವಿನ ಬಾಂಧವ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ಹೇಳಿದ್ದಾರೆ ಕಳೆದ ಏಪ್ರಿಲ್ನಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಅವರು ಢಾಕಾಗೆ ಭೇಟಿ ನೀಡಿದ್ದ ವೇಳೆ ಈ ನಿರ್ಮಾಣ ಕುರಿತ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿದ್ದವು

ಬಾಂಗ್ಲಾದೇಶದ ಚಿತ್ತಗಾಂಗ್ ಮತ್ತು ಮೊಂಗ್ಲಾ ಬಂದರು ಮೂಲಕ ಸರಕುಗಳನ್ನು ಸಾಗಿಸಲು ಅವಕಾಶ ಕಲ್ಪಿಸುವ ಒಪ್ಪಂದಕ್ಕೆ ಆ ದೇಶದ ಸಚಿವ ಸಂಮಟ ಅನುಮೋದನೆ ನೀಡಿದೆ

ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಹಿತಿ ನೀಡಿದ ಬಾಂಗ್ಲಾದೇಶ ಸಂಪುಟ ಕಾರ್ಯದರ್ಶಿ ಶಫೀವುಲ್ ಆಲಾಮ್ ಈ ಒಪ್ಪಂದದಲ್ಲಿ ಭೂತಾನ್ ಮತ್ತ ನೇಪಾಳ ದೇಶಗಳನ್ನು ಸೇರಿಸುವ ಸಾಧ್ಯತೆ ಇದೆ ಎಂದರು ಐದು ವರ್ಷಗಳ ಕಾಲ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ

ಅಪಾರ ಅನುಭವ ಹೊಂದಿರುವ ಜೈಶಂಕರ್ ಅವರು ಒಕ್ಕೂಟದ ಭಾಗವಾಗಿರುವುದು ನಿಜಕ್ಕೂ ಪೆಮ್ಮೆಯಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಟಾಟಾ ಸಂಸ್ಲೆಯ ಜಾಗತಿಕ ಕಾರ್ಮೊರೇಟ್ ವ್ಲವಹಾರ ಒಕ್ಕೂಟದ ಅಧ್ಯಕ್ಷರಾಗಿ ಜೈಸಂಕರ್ ಸೇವೆ ಸಲ್ಲಿಸುತ್ತಿದ್ದಾರೆ

ಭಾರತ ಮತ್ತು ಆಮೆರಿಕ ನಡುವಿನ ನಾಗರಿಕ ಪರಮಾಣು ಒಪ್ಪಂದ ಜಾರಿಗೆ ಬರಲು ಜೈಸಂಕರ್ ಪ್ರಮುಖ ಪಾತ್ರ ವಹಿಸಿದ್ದರು

ಹೆಚ್ಚು ಹೆಚ್ಚು ಮಂದಿ ಬಂಡವಾಳ ಹೂಡಬೇಕು ಎಂದು ಉಪ ರಾಷ್ಟವತಿ ಎಂ ವೆಂಕಯ್ಯ ನಾಯ್ಡು ಮಾಲ್ಟಾ ಉದ್ದಮಿಗಳಿಗೆ ಕರೆ ನೀಡಿದ್ದಾರೆ

ಬದಲಾವಣೆಯ ದ್ವಷ್ಷಿಕೋನದೊಂದಿಗೆ ಪಲವಾರು ಯೋಜನೆಗಳನ್ನು ಅನುಷ್ಟಾನಕ್ಕೆ ತಂದಿರುವುದರಿಂದ ಭಾರತ ಉದ್ದಮಿಗಳ ಪಾಲಿಗೆ ಅತ್ನಂತ ನೆಚ್ಚಿನ ತಾಣವಾಗಿದೆ

ಏರುಮುಖವಾಗಿ ಸಾಗಿರುವುದು ಭಾರತದ ಸಾಧನೆಯಾಗಿದೆ ಎಂದು ವೆಂಕಯ್ಯನಾಯ್ಡು ಬಣ್ಣೆಸಿದರು

ಜನ್ಧನ್ ಖಾತೆಗಳು ಸರಕು ಮತ್ತು ಸೇವಾ ತೆರಿಗೆಯಂಥ ಪರಿಣಾಮಕಾರಿ ಆರ್ಥಿಕ ಸುಧಾರಣೆಗಳು ಭಾರತದ ಪ್ರಗತಿಗೆ ಮೂರಕವಾಗಿವೆ

ಬರುವ ಸೋಮವಾರದಿಂದ ಈ ದರಗಳು ಅನ್ತಯವಾಗಲಿವೆ

ತಂತ್ರಜ್ಜಾನ ವರ್ಗಾವಣೆ ಮತ್ತು ಕೈಗಾರಿಕಾ ಸಬ್ಲಿಡಿ ನೀತಿಗಳಲ್ಲಿ ಬದಲಾವಣೆಗಳನ್ನು ತರಲು ಚೀನಾಗೆ ಅಮೆರಿಕಾ ಸುಂಕ ಹೆಚ್ಚಿಸುವ ಮೂಲಕ ಎಚ್ಚರಿಕೆ ನೀಡಿದೆ

ವಿಮಾನವನ್ನು ಹೊಡೆದು ಉರುಳಿಸಲಾಗಿದೆಯೇ ಎಂಬ ಕುರಿತು ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ಸೇನೆ ತಿಳಿಸಿದೆ

ಆಫ್ರಾನಿಸ್ತಾನದ ಪರ ಮುಜೀಬ್ ಉರ್ ರಪಮಾನ್ ಗುಲ್ವಾದಿನ್ ನಯೀಬ್ ಮೊಪಮ್ಮದ್ ನಬಿ ಹಾಗೂ ರಶೀದ್ ಖಾನ್ ತಲಾ ಎರಡು ವಿಕೆಟ್ ಪಡೆದರು

ರೋಹಿತ್ ಶರ್ಮ ನೇತೃತ್ವದ ಭಾರತ ಕ್ರಿಕೆಟ್ ತಂಡ ಪಾಂಕಾಂಗ್ ವಿರುದ್ಧ ತನ್ನ ಮೊದಲ ಪಂದ್ಯ ಆಡಲಿದೆ

ಚೀನಾದ ಚಾಂಗ್ಜೌನಲ್ಲಿ ಇಂದಿನಿಂದ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭವಾಗಲಿದೆ ದೇಶದ ನೆಚ್ಚಿನ ಆಟಗಾರ್ತಿಯರಾದ ಪಿ

ಸಿಂಧು ಮತ್ತು ಸೈನಾ ನೆಹ್ವಾಲ್ ಮಹಿಳೆಯರ ಸಿಂಗಲ್ಸ್ನಲ್ಲಿ ಆರಂಭಿಕ ಸುತ್ತಿನಲ್ಲಿ ಆಡಲಿದ್ದಾರೆ

ಸೈನಾ ನೆಪ್ವಾಲ್ ದಕ್ಷಿಣ ಕೊರಿಯಾದ ಸಂಗ್ ಜಿಪುಆನ್ ಅವರನ್ನು ಎದುರಿಸಲಿದ್ದಾರೆ ಕಿಡಂಬಿ ಶ್ರೀಕಾಂತ್ ಮತ್ತು ಎಚ್

ಮರುಷರ ಮಹಿಳೆಯರ ಪಾಗೂ ಮಿಶ್ರ ಡಬಲ್ಸ್ ವಿಭಾಗದಲ್ಲೂ ಭಾರತೀಯ ಆಟಗಾರರು ಆಡಲಿದ್ದಾರೆ

ಇದು ರಾಜ್ಯದಲ್ಲಿ ಪೂಡಿಕೆ ಪರವನ್ನು ಸರಾಗಗೊಳಿಸುವ ಗುರಿ ಹೊಂದಿದೆ